ಎಸ್

ಅರವಿಂದ ಕುಮಾರ್

ರಾಜ್ಞದ ನೆರೆಹಾನಿ ಅಂದಾಜು ಅಧ್ಯಯನಕ್ನಾಗಿ ನಾಳೆ ಬೆಂಗಳೂರಿಗೆ ಕೇಂದ್ರ ತಂಡ

ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರಿಗೆ ಇಲಾಖೆ ಸಿಬ್ಬಂದಿ ಕೂಡಲೇ ಪ್ರತಿಭಟನೇ ಮುಷ್ಕರವನ್ನು ನಿಲ್ಲಿಸಿ ಕರ್ತವ್ಚಕ್ಷೆ ಮರಳಬೇಕೆಂದು ಮುಖ್ಜಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮನವಿ ಮಾಡಿದ್ಗಾರೆ ಸಾರಿಗೆ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಸಮಸ್ಲೆಗೆ ಪರಿಹಾರ ಕಂಡುಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ ಅವಶ್ಯಕ ಸೇವೆಯಡಿ ಬರುವ ಸಾರಿಗೆ ಸಂಸ್ಥೆಯ ನೌಕರರು ಬೇಡಿಕೆಗಳಿಗೆ ಒತ್ತಾಯಿಸಿ ಮುಷ್ಕರ ನಡೆಸುತ್ತಿರುವುದು ಅತ್ಯಂತ ದುರದೃಷ್ಷಕರ ಸಂಗತಿ ಈ ಮುಷ್ಕರದಿಂದ ರಾಜ್ಯದೆಲ್ಲೆಡೆ ಪ್ರಯಾಣಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ ಈಗಾಗಲೇ ಸಾರಿಗೆ ಸಂಸ್ಥೆ ಸಿಬ್ಬಂದಿಯ ಸಮಸ್ಥೆಗಳನ್ನು ಪ್ರಾಮಾಣಿಕವಾಗಿ ಬಗೆಹರಿಸಲು ಸಾರಿಗೆ ಸಚಿವರಾದ ಲಕ್ಷ್ಮಣ ಸವದಿ ಅವರಿಗೆ ಸಲಹೆ ಸೂಚನೆ ನೀಡಲಾಗಿದೆ ಆದ್ದರಿಂದ ಸಿಬ್ಬಂದಿ ಮುಷ್ಕರ ಹಿಂದಕ್ಕೆ ಪಡೆದು ಕರ್ತವ್ಯಕ್ಷೆ ಹಾಜರಾಗಬೇಕೆಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳದ್ದಾರೆ

ಬೇಡಿಕೆಗಳನ್ನು ಈಡೇರಿಸುವಂತೆ ಸಾರಿಗೆ ಸಿಬ್ಬಂದಿ ಬೆಂಗಳೂರು ಸೇರಿದಂತೆ ರಾಜ್ಯದ ಉದ್ದಗಲಕ್ಕೂ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಶ್ರತಿಭಟನೆ ನಡೆಸುತ್ತಿರುವುದರಿಂದ ಜನಸಾಮಾನ್ನರು ತೊಂದರೆಗೆ ಒಳಗಾಗಿದ್ದಾರೆ ರಾಜ್ಯದ ವಿವಿಧ ಜಿಲ್ಲೆ ತಾಲೂಕು ಕೇಂದ್ರಗಳಲ್ಲೂ ಮುಷ್ತರ ನಡೆಸಿರುವ ವರದಿಗಳು ಬಂದಿವೆ ಯಾದಗಿರಿ ಜಿಲ್ಲೆಯಲ್ಲೂ ಸಾರಿಗೆ ಸಿಬ್ಲಂದಿ ಬಸ್ ಸಂಚಾರ ಸ್ನಗಿತಗೊಳಿಸಿ ಪ್ರತಿಭಟನೆ ಮುಂದುವರೆಸಿದ್ದಾರೆ ಮೈಸೂರು ನಗರದ ಮೇಟಗಳ್ಳಿ ಬಳಿ ದುಷ್ಕರ್ಮಿಗಳು ಎರಡು ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಹೊಲೀಸ್ ಬೆಂಗಾವಲು ವಾಹನದೊಂದಿಗೆ ಬೆಂಗಳೂರಿಗೆ ಸಂಚಾರ ಆರಂಭವಾಗಿದ್ದು

ಬಾಗಲಕೋಟೆ ಜಿಲ್ಲೆಯಲ್ಲೂ ಮುಷ್ಕರದಿಂದಾಗಿ ಜನಸಾಮಾನ್ಯರು ಮತ್ತು ದಿವ್ಯಾಂಗರು ತೊಂದರೆಗೆ ಒಳಗಾಗಿದ್ದಾರೆ

ಇ ಜನತಾ ನ್ಯಾಯಾಲಯದಲ್ಲಿ ಉಭಯ ಕಪ್ಪಿದಾರರು ನ್ಯಾಯಾಲಯಕ್ಕೆ ಖುದ್ದಾಗಿ ಅಥವಾ ವಿಡಿಯೋ ಕಾಸ್ಪರೆನ್ಸ್ ಮೂಲಕ ಹಾಜರಾಗಿ ಪ್ರಕರಣವನ್ನು ಇತ್ತರ್ಥಪಡಿಸಿಕೊಳ್ಳಲು ಅವಕಾಶವಿರುತ್ತದೆ

ಕಕ್ಷಿದಾರರಿಗೆ ಶೀಘ ನ್ನಾಯ ದೊರಕುತ್ತದೆ ಮತ್ತು ನ್ನಾಯದಿಂದ ವಂಚಿತರಾದ ದುರ್ಬಲ ವರ್ಗದವರಿಗೆ ತಕ್ಷಣ ನ್ನಾಯ ಒದಗಿಸುವ ವೇದಿಕೆಯಾಗಿದೆ ಎಂದು ನ್ಯಾಯಮೂರ್ತಿ ಅರವಿಂದ ಕುಮಾರ್ ಹೇಳಿದರು

ಡಿ ಕುಮಾರಸ್ತಾಮಿ ಮನವಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರ ಮುಷ್ಕರ ನಿರತ ಸಾರಿಗೆ ಸಿಬ್ಬಂದಿ ನಾಯಕರನ್ನು ಮಾತುಕತೆಗೆ ಆಹ್ವಾನಿಸಿ ಸೌಹಾರ್ದ ಪರಿಹಾರ ಕಂಡುಕೊಳ್ಳಬೇಕು ಎಂದು ಸಲಹೆ ಮಾಡಿದ್ದಾರೆ

ಸುಂದೇಶ್ ಬಾಬು ಅಧಿಕಾರಿಗಳಿಗೆ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಗ್ರಾಮಪಂಚಾಯುತಿ ಚುನಾವಣೆ ಹಿನ್ನೆಲೆಯಲ್ಲಿ ಮಾದರಿ ನೀತಿ ಸಂಹಿತೆ ಪಾಲನೆಗಾಗಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ನೋಡಲ್ ಅಧಿಕಾರಿಗಳೆಂದು ನೇಮಿಸಲಾಗಿದೆ ನೋಡಲ್ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ಎಚ್ಚರವಹಿಸಬೇಕು ಗ್ರಾಮ ಪಂಚಾಯತಿ ಸದಸ್ಯ ಸ್ಥಾನಗಳನ್ನು ಪರಾಜು ಮಾಡುವ ಪ್ರಕ್ರಿಯೆ ಕಂಡುಬಂದರೆ ಅಂತಹವರ ವಿರುದ್ದ ದೂರು ದಾಖಲಿಸಬೇಕು ಎಂದರು ಪ್ರಧಾನಮಂತ್ರಿ ಸ್ವಾಧಿ ಯೋಜನೆಯಡಿ ನಗರ ಸ್ವೀಯ ಸಂಸ್ವೆಗಳ ವ್ಯಾಪ್ತಿಯಲ್ಲಿ ಫಲಾನುಭವಿಗಳು ಅರ್ಜಿ ಸಲ್ಲಿಕೆಗೆ ಬೇಕಾದ ಅಗತ್ಯದ ದಾಖಲೆಗಳನ್ನು ಕ್ರೂಢೀಕರಿಸಲು ಸಹಕಾರ ನೀಡಬೇಕೆಂದು ಜಿಲ್ದಾಧಿಕಾರಿಗಳು ಸೂಚನೆ ನೀಡಿದರು

ಚುನಾವಣೆಗೆ ನಿಂತಿರುವ ಯಾವುದೇ ಅಭ್ಯರ್ಥಿಗಳು ಮತದಾರರಿಗೆ ಹಣ ಮಧ್ಯ ದೇರೆ ಆಮಿಷ ತೋರಿದರೆ ಹೊಲೀಸರಿಗೆ ಮಾಹಿತಿ ನಿಡಿ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಈ ಕುರಿತು ಪಲವು ಕಡೆ ಬಿತ್ತಿಫಲಕಗಳನ್ನು ಅಳವಡಿಸಿದ್ದಾರೆ ಚುನಾವಣೆಯಲ್ಲಿ ಭ್ರಷ್ನಾಚಾರ ತಡೆಯುವುದು ಮತ್ತು ನ್ಯಾಯಸಮ್ನತ ಚುನಾವಣೆ ನಡೆಸಬೇಕೆಂಬ ಸದ್ದುದ್ದೇಶದಿಂದ ಗ್ರಾಮದ ಮುಖಂಡರು ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ ಜಲ್ಲೆಯಲ್ಲಿ ಮೊದಲ ಪಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ನಿನ್ನೆ ಮುಕ್ತಾಯವಾಗಿದ್ದು ಇಂದು ನಾಮಪತ್ರಗಳ ಪರಿಶೀಲನೆ ನಡೆಸಲಾಯಿತು

ಚಿಕ್ಕಬಳ್ಳಾಪುರದಲ್ಲಿಂದು ಮಾತನಾಡಿದ ಅವರು ಪ್ರತಿಪಕ್ಷಗಳ ನಾಯಕರು ಮತ್ತು ರೈತರು ಅಭಿವೃದ್ದಿ ಕೆಲಸ ಕಾರ್ಯಕ್ಕಾಗಿ ಸರ್ಕಾರದ ಜೊತೆ ಸಹಕರಿಸಬೇಕು ರೈತರು ತಮ್ಮ ಉತ್ತನ್ನಗಳನ್ನು ದೇಶದ ಯಾವುದೇ ಭಾಗದಲ್ಲಾದರೂ ಮಾರಾಟ ಮಾಡುವಂತಹ ಅವಕಾಶವನ್ನು ಕಲ್ಪಿಸಲಾಗಿದೆ ಹೊಸ ಸುಧಾರಣಾ ತಿದ್ದುಪಡಿ ಕಾಯ್ದೆಗಳಿಂದ ಹೂಡಿಕೆಗೆ ಹೊಸ ಅವಕಾಶಗಳು ತೆರೆದುಕೊಳ್ಳಲಿವೆ

ಕಳೆದ ಸೆಪ್ಲೆಂಬರ್ ಅಕ್ಸೋಬರ್ ತಿಂಗಳಲ್ಲಿ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಮಳೆ ಮತ್ತು ಪ್ರವಾಹದಿಂದಾಗಿರುವ ಹಾನಿಯ ಅಂದಾಜು ಮಾಡಲು ಕೇಂದ್ರ ತಂಡ ನಾಳೆ ರಾಜ್ಯಕ್ಷೆ ಆಗಮಿಸಲಿದೆ ಕೇಂದ್ರ ಗೃಪ ವ್ಯವಹಾರಗಳ ಇಲಾಖೆಯ ಹಿರಿಯ ಅಧಿಕಾರಿ ಜಿ

ಸಂಜೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರೊಂದಿಗೆ ಮಾತುಕತೆ ನಡೆಸಲಿದೆ ಸೋಮವಾರ ಕಲಬುರಗಿ ವಿಜಯಪುರ ಉಡುಪಿ ಜಿಲ್ಲೆಗಳಲ್ಲಿ ಕೇಂದ್ರ ತಂಡ ಶ್ರವಾಸ ಮಾಡಿ ಮಳೆ ಮತ್ತು ಶ್ರವಾಪದಿಂದಾಗಿರುವ ನಷ್ಷದ ಅಂದಾಜು ಪರಿಶೀಲನೆ ನಡೆಸಲಿದೆ ಮಂಗಳವಾರ ಕೇಂದ್ರ ತಂಡದ ಸದಸ್ಧರು ಕಂದಾಯ ಸಚಿವ ಆರ್ ಅಶೋಕ್ ಹಾಗೂ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ತಿ ಟಿ ಎಂ ವಿಜಯ ಭಾಸ್ಕರ್ ಅವರೊಂದಿಗೆ ನೆರೆಹಾನಿ ಕುರಿತು ಸಮಾಲೋಚನೆ ನಡೆಸಲಿದೆ

ಅಶ್ವತ್ತ ನಾರಾಯಣ ವ್ಯಕ್ತಪಡಿಸಿದ್ದಾರೆ ಮಾಡಿದ ಪ್ರಸಿದ್ಧಿ ವಿಶ್ವವಿದ್ಯಾಲಯದ ಫಟಕೋತ್ತವದಲ್ಲಿ ವರ್ಚುವಲ್ ವೇದಿಕೆಯ ಮೂಲಕ ಮಾತನಾಡಿದ ಅವರು ಕೃಷಿ ಕೈಗಾರಿಕೆ ಆರೋಗ್ಯ ಸೇವಾ ವಲಯಗಳಲ್ಲಿ ಕರ್ನಾಟಕ ಮುಂಚೂಣಿ ರಾಜ್ಯವಾಗಲಿದೆ ಅತ್ಯಂತ ದೂರದೃಷ್ಲಿಯಿಂದ ರೂಪಿಸಲ್ಪಟ್ಟರುವ ರಾಷ್ಷೀಯ ಶಿಕ್ಷಣ ನೀತಿ ದೇಶಕ್ಷೆ ಹೊಸದಿಕ್ಕು ಹೊಸ ಭವಿಷ್ಣ ತೋರಲಿದ್ಲು ರಾಜ್ಯಕ್ಷೆ ಹೆಚ್ಚಿನ ಲಾಭ ತಂದು ಕೊಡಲಿದೆ ಎಂದು ಹೇಳಿದರು ಮಾಹಿತಿ ತಂತ್ರಜ್ಞಾನ ಜ್ಯೆವಿಕ ತಂತ್ರಜ್ಞಾನ ಎಲೆಕ್ಸಾನಿಕ್ ಸಂಶೋಧನೆ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ರಾಜ್ಯ ಅತ್ಯುತ್ತಮ ಸಾಧನೆ ಮಾಡಿದೆ ರಾಷ್ಷೀಯ ಶಿಕ್ಷಣ ನೀತಿ ಜಾರಿಯಾದ ನಂತರ ಸಾಂಪ್ರದಾಯಿಕ ಶಿಕ್ಷಣದ ಸ್ವರೂಪ ಬದಲಾಗಲಿದ್ದು ಆ ಮೂಲಕ ಮುಂದಿನ ದಿನಗಳಲ್ಲಿ ಕೈಗಾರಿಕೆ ಕೃಷಿ ತೋಟಗಾರಿಕೆ ನೀರಾವರಿ ಆರೋಗ್ಯ ಸೇವೆ ಸಾರಿಗೆ ಸೇವೆ ಒಳಗೊಂಡು ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲಿ ಅಚ್ಚರಿಯ ಅಭಿವೃದ್ದಿ ಕಾಣಲಿದೆ ಎಂದರು